ರಾಜ್ಯದಲ್ಲಿ ದೇಶದಲ್ಲೇ ಅತಿ ಹೆಚ್ಚು ಕೊರೊನಾ ಸೋಂಕು ಪತ್ತೆ ಪರೀಕ್ಷೆ ಮುಖ್ಯಮಂತ್ರಿ ಬಿ ಎಸ್

ಈಶ್ವರಪ್ಪ

ಕೊರೊನಾ ಸೋಂಕು ನಿಯಂತ್ರಣದಲ್ಲಿ ಭಾರತೀಯ ವೈದ್ಧಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ಮುಂಚೂಣಿ

ರಾಜ್ಯದಲ್ಲಿ ಮಳೆ ಮತ್ತು ಮಣ್ಣಿನ ಫಲವತ್ತತೆ ಆಧರಿಸಿ ರೈತರಿಗೆ ಕೃಷಿ ಮಾಹಿತಿ ಕರ್ನಾಟಕ ದೇಶದಲ್ಲೇ ಅತಿ ಹೆಚ್ಚು ಕೊರೊನಾ ಸೋಂಕು ಪರೀಕ್ಷೆ ನಡೆಸುತ್ತಿದೆ ರಾಜ್ಯದಲ್ಲಿ ಕೊರೊನಾ ಸೋಂಕು ಪ್ರಕರಣಗಳು ಇನ್ನು ಹೆಚ್ಚಾಗುತ್ತಿದ್ದರೂ ಸಹ ಲಾಕ್ಡೌನ್ ನಿರ್ಬಂಧಗಳನ್ನು ಮತ್ತೆ ಹೇರಬೇಕಾದ ಅಗತ್ವವಿಲ್ಲ ಸಾಮಾನ್ಯ ಜನಜೀವನ ಸಹಜ ಸ್ಟಿತಿಗೆ ಹಿಂದಿರುಗಲು ಅವಕಾಶ ಕಲ್ಪಿಸುವುದು ಉಚಿತವೆಂದು ಸರ್ಕಾರ ನಿರ್ಧರಿಸಿದೆ

ಇಂದು ಈ ಕಾಮಗಾರಿ ಪರಿಶೀಲನೆ ನಡೆಸಿದ ಗ್ರಾಮೀಣಾಭಿವೃದ್ದಿ ಸಚಿವ ಕೆ

ಈತ್ವರಪ್ಪ ಸುದ್ದಿಗಾರರೊಂದಿಗೆ ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಶಯದಂತೆ ಅಂತರ್ಜಲ ಹೆಚ್ಚಿಸಲು ನದಿ ಮೂಲಗಳನ್ನು ಅಭಿವೃದ್ಧಿ ಪಡಿಸುವ ಮೂಲಕ ಜನತೆ ಉದ್ಯೋಗ ನೀಡುವ ನಿಟ್ಟನಲ್ಲಿ ಕಾಮಗಾರಿಯಿಂದ ಈ ಕಾಮಗಾರಿ ಅನುಕೂಲವಾಗಿದೆ ಎಂದರು

ದೇಶದಲ್ಲಿ ಕೊರೋನಾ ಸೋಂಕು ನಿಯಂತ್ರಿಸುವಲ್ಲಿ ಭಾರತೀಯ ವೈದ್ಯಕೀಯ ಸಂಕೋಧನಾ ಮಂಡಳಿ ಐಸಿಎಂಆರ್ ಮುಂಚೂಣಿಯಲ್ಲಿದೆ ದೇಶದಲ್ಲಿ ಜನವರಿ ತಿಂಗಳಲ್ಲಿ ಕೇವಲ ಒಂದು ಕೊರೋನಾ ಸೋಂಕು ಪತ್ತೆ ಪ್ರಯೋಗಾಲಯ ಇತ್ತು

ಬಲರಾಮ್ ಭಾರ್ಗವ ತಿಳಿಸಿದ್ದಾರೆ

ಖಾಸಗಿ ಪ್ರಯೋಗಾಲಯಗಳೂ ಈ ನಿಟ್ಟನಲ್ಲಿ ಐಸಿಎಂಆರ್ನೊಂದಿಗೆ ಕೈಜೋಡಿಸಿವೆ ಕೋರೋನಾ ಸೋಂಕಿಗೆ ಬಿಷಧಿ ಕಂಡುಹಿಡಿಯುವ ಕುರಿತು ಸಂಶೋಧನೆಗಳು ಜಾರಿಯಲ್ಲಿವೆ ಎಂದು ಅವರು ಹೇಳಿದರು ಹತ್ತು ವರ್ಷ ಕೆಳಗಿನ ವಯೋಮಾನದ ಮಕ್ಕಳು ಹಾಗೂ ಗರ್ಭಿಣಿ ಮಹಿಳೆಯರಿಗೆ ಸೋಂಕಿನ ಅಪಾಯ ಹೆಚ್ಚರುವುದರಿಂದ ಅಂತಹವರು ಮುಂಜಾಗ್ರತಾ ಕ್ರಮ ವಹಿಸುವುದು ಸೂಕ್ತವೆಂದು ಅವರು ಈ ಸಂದರ್ಭದಲ್ಲಿ ಸಲಹೆ ನೀಡಿದರು

ಇದರಲ್ಲಿ ಮಾಸ್ಕ್ ಪಿಪಿಇ ಕೆಟ್

ಈ ತ್ಯಾದ್ಯದ ವಿಲೇವಾರಿ ವೈಜ್ಙಾನಿಕವಾಗಿ ಆಗಬೇಕೆಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ

ರವಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ ಕೊರೊನಾ ಸೋಂಕು ತಡೆಗಟ್ಟುವ ಸಂಬಂಧ ಜರುಗಿದ ಅಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿದರು ಜಿಲ್ಲೆಯ ಕೊಕ್ಟೇಗಾಲ ಗುಂಡ್ಲುಪೇಟೆ ಯಳಂದೂರು ತಾಲೂಕು ಕೇಂದ್ರದ ಆಸ್ಪತ್ರೆ ಹಾಗೂ ಚಾಮರಾಜನಗರ ವೈದ್ಯಕೀಯ ವಿಜ್ಞಾನ ಸಂಸ್ವೆಯಲ್ಲಿ ಈಗಾಗಲೇ ಮಾದರಿ ಸಂಗ್ರಹಣ ಕಾರ್ಯ ನಿರ್ವಹಿಸಲಾಗುತ್ತಿದೆ ಜಿಲ್ಲೆಯಲ್ಲಿರುವ ಎಲ್ಲಾ ಪ್ರಾಥಮಿಕ ಆರೋಗ್ಡ ಕೇಂದ್ರಗಳು ಸಮುದಾಯ ಆರೋಗ್ಡ ಕೇಂದ್ರಗಳು ಗಂಟಲು ದ್ರವ ಮಾದರಿ ಸಂಗ್ರಹಣಾ ಕೇಂದ್ರ ಆರಂಭಿಸುವಂತೆ ತಿಳಿಸಿದ್ದಾರೆ ಮಾದರಿ ಸಂಗ್ರಹಣಾ ಕೇಂದ್ರದಲ್ಲಿ ಗಂಟಲು ಮಾದರಿ ಸಂಗ್ರಹಿಸಲು ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿಗೆ ಕೂಡಲೇ ತರಬೇತಿ ನೀಡಬೇಕು ಎಂದು ಜಿಲ್ಲಾಧಿಕಾರಿಗಳು ತಿಳಬದ್ದಾರೆ

ರಜಪೂತ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಜ್ವರದ ಲಕ್ಷಣ ಮತ್ತು ಉಸಿರಾಟದ ಸೋಂಕು ತೊಂದರೆ ಹೊಂದಿರುವ ಸಾರ್ವಜನಿಕರು ಕಡ್ಡಾಯವಾಗಿ ಆರೋಗ್ಯ ತಂಡವನ್ನು ಸಂಪರ್ಕಿಸಿ ಸ್ವಾಬ್ ಪರೀಕ್ಷೆ ಮಾಡಿಸಿಕೊಳ್ಳಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಧರಿಸಿರಬೇಕು ಎಂದು ಅವರು ಹೇಳಿದ್ದಾರೆ

ಸೋಮಶೇಖರ್ ಹಾಗೂ ಅರಣ್ಣ ಇಲಾಖೆ ಸಚಿವರಾದ ಆನಂದ್ ಒಂಗ್ ನೇತೃತ್ವದಲ್ಲಿ ಇಂದು ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಸಭೆ ನಡೆಯಿತು ಸಭೆಯಲ್ಲಿ ಮೈಸೂರಿನ ಹಬರೀಕರಣದ ನಿಟ್ಟನಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಲಕ್ಷ ಗಿಡ ನೆಡಲು ಅರಣ್ಣ ಹಾಗೂ ಗ್ರಾಮೀಣಾಭಿವೃದ್ದಿ ಇಲಾಖೆಗಳ ಜತೆಗೆ ಇತರ ಇಲಾಖೆಗಳ ಸಹಕಾರ ಪಡೆದುಕೊಂಡು ಯೋಜನೆಯನ್ನು ಅನುಷ್ಠಾನಕ್ಕೆ ತರಬೇಕೆಂದು ಸಚಿವ ಎಸ್

ಈ ಕಾರ್ಯಕ್ಕಾಗಿ ಮನ್ನೇಗಾ ಫಲಾನುಭವಿಗಳನ್ನು ಬಳಸಿಕೊಳ್ಳುವಂತೆ ಅವರು ನಿರ್ದೇತಿಸಿದರು

ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಪ್ರತಿ ವರ್ಷ ಅದ್ದೂರಿಯಾಗಿ ನಡೆಯುತ್ತಿದ್ದ ಆಪಾಥ ಮಾಸಾಚರಣೆಗೆ ಈ ಬಾರಿ ಸಾರ್ವಜನಿಕ ಪ್ರವೇಶ ಇಲ್ಲ ಎಂದು ಸಹಕಾರ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್

ಚಾಮುಂಡಿ ದೆಟ್ಟದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಸರ್ವಾನುಮತದಿಂದ ಈ ತೀರ್ಮಾನ ತೆಗೆದುಕೊಳ್ಳಲಾಗಿದೆ

ಈ ಬಾರಿ ವರ್ಧಂತಿ ಉತ್ಸವಕ್ಕೂ ಸಾರ್ವಜನಿಕ ಪ್ರವೇಶ ಇರುವುದಿಲ್ಲ

ರಾಜ್ದದಲ್ಲಿ ಇನ್ನು ಮುಂದೆ ಮಳೆ ಮತ್ತು ಮಣ್ಣಿನ ಫಲವತ್ತತೆ ಆಧರಿಸಿ ರೈತರು ಯಾವ ಬೆಳೆಗಳನ್ನು ಬೆಳೆಯಬೇಕು ಎಂದು ಸಹಾಯವಾಣಿ ಮೂಲಕ ಮಾಹಿತಿ ನೀಡುವ ಹೊಸ ವ್ಯವಸ್ಥೆ ಅಳವಡಿಸೊಳ್ಳುತ್ತಿರುವುದಾಗಿ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ನಿರ್ದೇಶಕ ಶ್ರೀನಿವಾಸರೆಡ್ಡಿ ತಿಳಿಸಿದ್ದಾರೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು ಈ ಹಿಂದೆ ಕೊಡಗು ಮತ್ತು ಕೃಷ್ಣಾನದಿಯ ಪಾತ್ರದಲ್ಲಿ ಉಂಟಾಗಿದ್ದ ಪ್ರವಾಹದ ಸಮಸ್ಥೆಗಳನ್ನು ತಡೆಗಟ್ಟಲು ಪೂರ್ವಸಿದ್ದತೆ ಮಾಡಿಕೊಂಡು ಹಳೆಯ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲಾಗಿದೆ ಎಂದರು

ಈ ಆದೇಶ ಉಲ್ಲಂಘಿಸಿದಲ್ಲಿ ಡಿಸೇಲ್ ಸಬ್ಲಡಿ ರದ್ದು ಸೇರಿದಂತೆ ಕಾನೂನು ತ್ರಮ ಕೈಗೊಳ್ಳುವುದಾಗಿ ಮೀನುಗಾರಿಕೆ ಇಲಾಖೆ ಎಚ್ಚರಿಸಿದೆ